ವಲಸೆ ಕಾರ್ಮಿಕರ ಬಾದಿಗೆ ಮನೆಗೆ ನಿರ್ದಿಷ್ಟ ದರ ಹಾಗೂ ನಗರ ಪ್ರದೇಶದ ಬಡವರ ಬಾದಿಗೆ ಮನೆಗಳಿಗೆ ಕಡಿಮೆ ದರ ನಿಗದಿಪಡಿಸಲಾಗುವುದು

ಈ ಕುರಿತಂತೆ ಪ್ರಧಾನಮಂತ್ರಿ ಆವಾಸ್ಯೋಜನೆಯದಿ ಶೀಫ್ರ ಮಾರ್ಗಸೂಚಿ ಬಿಡುಗಡೆ ಮಾಡಲಾಗುವುದು

ಬೀದಿಬದಿ ವ್ಯಾಪಾರಿಗಳಿಗೆ ಸಾಲಸೌಲಭ್ಯ ಕಲ್ಪಿಸಲು ಇನ್ನೊಂದು ತಿಂಗಳಲ್ಲಿ ಸರ್ಕಾರ ವಿಶೇಷ ಯೋಜನೆ ಫೋಷನ

ಗ್ರಾಮೀಣ ಬ್ಯಾಂಕುಗಳಿಗೆ ಸಾಲ ಬಂಡವಾಳ ಸಣ್ಣ ಮತ್ತು ಅತಿ ಸಣ್ಣ ವಲಯದ ಮೂರು ಕೋಟಿ ರೈತರಿಗೆ ಅನುಕೂಲ

ಕೊರೋನಾ ನಿರ್ವಹಣೆ ಕುರಿತು ಜಿಲ್ಲಾಮಟ್ಟದ ವಿದ್ಯಮಾನಗಳ ಬಗ್ಗೆ ನಮ್ಮ ಪ್ರತಿನಿಧಿಗಳು ವರದಿ ಮಾಡಿದ್ದಾರೆ

ಇದರಿಂದಾಗಿ ಹೊಸಪೇಟೆ ನಗರ ಕೊರೋನಾ ಮುಕ್ತವಾದಂತಾಗಿದೆ

ಬಳ್ಳಾರಿ ಶಿರಗುಪ್ಪ ಕಂಪ್ಲಿ ಮತ್ತು ಸಂಡೂರು ತಾಲೂಕಿನಲ್ಲಿ ತಲಾ ಒಬ್ಬರು ಚೆಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ನಮ್ಮ ಪ್ರತಿನಿಧಿ ವರದಿ ಮಾಡಿದ್ದಾರೆ

ಉಡುಪಿ ಜಿಲ್ಲೆಯಾದ್ಯಂತ ಕ್ಷೌರದ ಅಂಗಡಿಗಳನ್ನು ತೆರೆಯಲು ಜಿಲ್ಲಾಧಿಕಾರಿ ಷರತ್ತುಬದ್ದ ಅನುಮತಿ ನೀಡಿದ್ದಾರೆ ಎಂದು ಉಡುಪಿ ಜಿಲ್ಲಾ ಸವಿತಾ ಸಮಾಜಿದ ಅಧ್ಯಕ್ಷ ಭಾಸ್ಕರ ಬಂಡಾರಿ ಗುಡ್ಡೆಯಂಗದಿ ತಿಳಿಸಿದ್ದಾರೆ

ಇದರ ವೆಚ್ಚವನ್ನು ಪ್ರಯಾಣಿಕರೇ ಭರಿಸಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಪಿ

ಗದಗ ಜಿಲ್ಲೆಯಲ್ಲಿ ಇಂದು ನಾಲ್ವರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ

ನೊಂದಾಯಿಸಿಕೊಂಡವರ ಪೈಕಿ ಉತ್ತರಪ್ರದೇಶ ಬಿಹಾರ ಜಾರ್ಖಂಡ್ ರಾಜಸ್ಥಾನದ ಕಾರ್ಮಿಕರು ಸೇರಿದ್ದು ರೈಲು ನಿಲ್ದಾಣದವರೆಗೆ ಬಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ

ಧಾರವಾದ ಜಿಲ್ಲೆಯ ಕುಂದಗೋಳ ನವಲಗುಂದ ಹಾಗೂ ಕಲಘಟಕಿ ತಾಲೂಕು ಆಸ್ವತ್ರೆಗಳಲ್ಲಿ ಕೊರೋನಾ ಸೋಂಕು ಪತ್ತೆ ಹಚ್ಚುವ ಪ್ರಯೋಲಾಯಗಳು ಕಾರ್ಯಾರಂಭ ಮಾಡಿವೆ ಎಂದು ಜಿಲ್ಲಾಧಿಕಾರಿ ದೀಪಾ ಚೋಳನ್ ಹೇಳಿದ್ದಾರೆ

ಧರ್ಮೇಗೌಡ ತಿಳಿಸಿದ್ದಾರೆ

ರೇಷ್ಮೆ ಬೆಳೆಯಲ್ಲಿ ಇತರ ಬೆಳೆಗಳಿಗಿಂತ ಕದಿಮೆ ಅವಧಿಯಲ್ಲಿ ಹೆಚ್ಚು ಆದಾಯ ಗಳಿಸಬಹುದು ಎಂದು ರೇಷ್ಮೆ ಇಲಾಖೆ ಉಪನಿರ್ದೇಶಕ ಬಿ

ಸಂವ್ಬದ್ದಿ ಉನ್ನತಿ ಐರಾವತ ಪ್ರೇರಣ ಸ್ಪೂರ್ತಿ ಭೂ ಒಡೆತನ ಗಂಗಾ ಕಲ್ಯಾಣ ಯೋಜನೆ ಸಂಬಂಧಿಸಿದಂತೆ ಅರ್ಹ ಸಫಾಯಿ ಕರ್ಮಚಾರಿಗಳಿಂದ ಅರ್ಜಿಗಳನ್ನು ಆಹ್ಲಾನಿಸಲಾಗಿದೆ

ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರದರ್ಶನ ಕಲಾವಿಭಾಗದಲ್ಲಿ ಕಲಾವಿದ ಮಂಡ್ಯ ರಮೇಶ್ ಅವರಿಂದ ಮಕ್ಕಳ ರಂಗಭೂಮಿ ಕುರಿತು ಆಲ್ಲೈನ್ ವಿಶೇಷ ಉಪನ್ಯಾಸ ಏರ್ಪದಿಸಲಾಗಿತ್ತು ಕಾರ್ಯಕ್ರಮದ ಉದ್ಪಾಟನೆಯನ್ನು ವಿಶ್ವವಿದ್ಯಾಲಯದ ಕುಲಪತಿ ಡಾ

ವೇಣುಗೋಪಾಲ್ ನೆರವೇರಿಸಿದರು